ಇಡೀ ದಿನ ಸಚಿವರುಗಳು ಪಲವು ಅಭಿವೃದ್ದಿ ಯೋಜನೆಗಳನ್ನು ಉದ್ವಾಟಿಸಿದರು ಕೆಲವು ಸಾರ್ವಜನಿಕ ಮಹತ್ವದ ಯೋಜನೆಗಳಿಗೆ ಶಿಲಾನ್ವಾಸ ನೆರವೇರಿಸಿದರು ಸ್ನಳೀಯ ಜನರು ಪಂಚಾಯತಿಗಳು ಹಾಗೂ ಬ್ಲಾಕ್ ಡೆವಲ್ಪಮೆಂಟ್ ಕೌನ್ವಿಲ್ಗಳ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಸಚಿವರು ಸಂವಾದ ನಡೆಸಿದರು

ಅಲ್ಲದೇ ವಿಶೇಷಾಧಿಕಾರ ರದ್ಗತಿಯಿಂದ ಜಮ್ನು ಕಾತ್ನೀರ ಪ್ರದೇಶಕ್ಕೆ ದೊರೆಯಲಿರುವ ಸೌಲಭ್ಯಗಳನ್ನು ಸಚಿವರ ತಂಡ ಜನರಿಗೆ ವಿವರಿಸಿತು ಜಮ್ಮ ಕಾಶ್ಮೀರಕ್ಕೆ ಹೂಡಿಕೆ ಹರಿದುಬರುವಂತೆ ಕೈಗಾರಿಕೆಗಳು ಸ್ಥಾಪನೆಗೊಳ್ಳುವಂತೆ ನೀತಿ ರೂಪಿಸುವ ಮೂಲಕ ಒಟ್ಟಾರೆ ಪ್ರದೇಶದ ಆರ್ಥಿಕ ಬೆಳವಣಿಗೆಯನ್ನು ಪುನಶ್ವೇತನಗೊಳಿಸಲು ಸರ್ಕಾರ ಸಂಕಲ್ಪಿಸಿದೆ ಎಂದು ಸಚಿವರ ತಂಡ ಜನರಿಗೆ ವಿವರಿಸಿತು

ನವದೆಹಲಿಯ ತಲ್ಕಟೋರಾ ಕ್ರೀಡಾಂಗಣದಲ್ಲಿ ನಾಳೆ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ

ಪರೀಕ್ಷಾ ಒತ್ತಡಗಳನ್ನು ಯಾವ ರೀತಿ ಎದುರಿಸಬೇಕು ಎಂಬ ಬಗ್ಗೆ ಪ್ರಧಾನಮಂತ್ರಿಯವರು ಮಾತನಾಡಲಿದ್ದು ಆಯ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ವಿರೋಧ ಪಕ್ಷಗಳು ಸುಳ್ಳು ಸುದ್ದಿಗಳನ್ನು ಹರಡುತ್ತಿವೆ ಎಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆರೋಪಿಸಿದ್ದಾರೆ ಬಿಜೆಪಿ ಆಯೋಜಿಸಿದ್ದ ಸಿಎಎ ಪರ ರ್ಕಾಲಿಯೊಂದನ್ನು ಉದ್ದೇತಿಸಿ ಮಾತನಾಡುತ್ತಿದ್ದ ಆದಿತ್ದನಾಥ್ ನೆರೆಯ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ಗಾನಿಸ್ತಾನದಲ್ಲಿ ಧಾರ್ಮಿಕ ದೌರ್ಜನ್ಜಕ್ಕೆ ಒಳಗಾದ ಅಲ್ಪಸಂಖ್ಯಾತರಿಗೆ ಕಾಯ್ದೆ ಪೌರತ್ವ ನೀಡುತ್ತದೆಯೇ ಹೊರತು ಯಾವುದೇ ವ್ಯಕ್ತಿಯ ಪೌರತ್ವ ಕಸಿದುಕೊಳ್ಳುವುದಿಲ್ಲ ಎಂದರು ಕಾಯ್ದೆ ಯಾವುದೇ ಭಾರತೀಯ ನಾಗರಿಕರ ವಿರುದ್ಧವಾಗಿಲ್ಲ ಎಂದು ಒತ್ತಿ ಹೇಳದ ಮುಖ್ಯಮಂತ್ರಿ ಕಾನೂನು ಬಾಹಿರವಾಗಿ ಭಾರತದೊಳಗೆ ಪ್ರವೇಶಿಸಿದವರ ಮತ್ತು ಸಮಾಜ ವಿರೋಧಿ ಮತ್ತು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವವರ ವಿರುದ್ದವಾಗಿದೆ ಎಂದರು ಸಿಎಎ ಕುರಿತ ವಾಸ್ತವಾಂಶಗಳನ್ನು ಜನರಿಗೆ ತಿಳಿಸಿ ಹೇಳುವ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಅದರಲ್ಲೂ ಯುವಜನತೆಯ ಮೇಲಿದೆ ಎಂದು ಯೋಗಿ ಆದಿತ್ಯನಾಥ್ ಹೇಳಿದರು ತಿದ್ದುಪಡಿ ಮಾಡಲಾದ ಕಾಯ್ದೆಯ ಕುರಿತು ಮನೆ ಮನೆಗೆ ಹೋಗಿ ಜನರಿಗೆ ತಿಳಿಸಿ ಹೇಳಬೇಕೆಂದು ಅವರು ಬಿಜೆಪಿ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ವಾನಿಸ್ತಾನದ ಬಾಧಿತ ಅಲ್ಲಸಂಖ್ಲಾತರ ಸಂಕಷ್ಷಗಳಿಗೆ ಕಾಂಗ್ರೆಸ್ ಹೊಣೆಯಾಗಿದೆ ಎಂದು ಮುಖ್ಯಮಂತ್ರಿ ತಮ್ಮ ಭಾಷಣದಲ್ಲಿ ಆರೋಪಿಸಿದರು

ಈಗ ಪ್ರಧಾನಮಂತ್ರಿ ನರೇಂದ್ರಮೋದಿ ಪೌರತ್ವ ತಿದ್ದುಪಡಿ ಕಾಯ್ದೆ ಮೂಲಕ ಆ ತಪ್ಪನ್ನು ಸರಿಪಡಿಸಿದ್ದಾರೆ ಎಂದು ಆದಿತ್ಲನಾಥ್ ಹೇಳದರು

ದೇಶದ ಎಲ್ಲಾ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೋಲಿಯೋ ಬೂತ್ಗಳನ್ನು ತೆರೆಯಲಾಗಿತ್ತು

ದೇಶದಿಂದ ಪೋಲಿಯೋ ರೋಗವನ್ನು ನಿರ್ಮೂಲನೆಗೊಳಿಸುವ ಕೇಂದ್ರ ಸರ್ಕಾರದ ಅಭಿಯಾನದ ಭಾಗವಾಗಿ ಲಸಿಕಾ ಕಾರ್ಯಕ್ರಮ ನಡೆಸಲಾಗುತ್ತಿದೆ ನಿರ್ದಿಷ್ಟ ಬಾಧಿತ ವರ್ಗಗಳಿಗೆ ಭಾರತೀಯ ಪೌರತ್ವ ಕಲ್ಪಿಸಲು ಮಾತ್ರ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಯನ್ನು ಸರ್ಕಾರ ಜಾರಿಗೊಳಿಸುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಚೆನ್ನೈ ನಾಗರಿಕರ ವೇದಿಕೆ ನಗರದಲ್ಲಿಂದು ಆಯೋಜಿಸಲಾಗಿದ್ದ ಸಿಎಎ ಕುರಿತ ವಿಚಾರ ಸಂಕೀರಣದಲ್ಲಿ ಅವರು ಮಾತನಾಡುತ್ತಿದ್ದರು ಈ ಹಿಂದೆ ನಿರ್ದಿಷ್ಲ ನೆರೆಯ ದೇಶಗಳಿಂದ ಭಾರತಕ್ಕೆ ವಲಸೆ ಬಂದವರಿಗೂ ಇದೇ ರೀತಿ ಕಾಯ್ಲೆಗೆ ತಿದ್ದುಪಡಿ ತಂದು ಪೌರತ್ನ ಕಲ್ಪಿಸಲಾಗಿದೆ ಎಂದು ಸಚಿವೆ ಸೀತಾರಾಮನ್ ವಿವರಿಸಿದರು

ಈ ಪೈಕಿ ಓರ್ವ ಅಪಹೃತ ಕಡಲ್ಗಳ್ಳರ ವಶದಲ್ಲಿದ್ದಾಗಲೇ ಮೃತಪಟ್ಟದ್ದಾರೆ

ನೈಜೀರಿಯಾದ ಅಬುಜಾದಲ್ಲಿರುವ ಭಾರತೀಯ ಹೈ ಕಮೀಷನ್ ಅಪಹೃತರ ಬಿಡುಗಡೆಗೆ ಭಾರತ ಸರ್ಕಾರ ನೈಜೀರಿಯಾ ಸರ್ಕಾರದೊಂದಿಗೆ ಹೆಚ್ಚಿನ ಆದ್ಯತೆಯ ಮೇಲೆ ಕಾರ್ಯನಿರ್ವಹಿಸಿದೆ ಎಂದು ಟ್ವೀಟ್ ಮಾಡಿದೆ ಭಾರತೀಯ ಅಪಹೃತರ ತ್ವರಿತ ಗತಿಯಲ್ಲಿ ಸ್ವದೇಶಕ್ಕೆ ವಾಪಸ್ಸಾಗಲು ರಾಯಭಾರಿ ಕಚೇರಿ ನೆರವು ನೀಡಿತ್ತು ಎಂದು ತಿಳಿಸಲಾಯಿತು ತಂತ್ರಜ್ಞಾನದ ಸೂಕ್ತ ಬಳಕೆಯೊಂದಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರುವ ಅರಣ್ಯ ಉತ್ಪನ್ನ ಮತ್ತು ಕಲ್ಲಿದ್ದಲಿನಂತಹ ಪ್ರಾಕೃತಿಕ ಸಂಪನ್ನೂಲಗಳನ್ನು ಬಳಕೆ ಮಾಡಿಕೊಳ್ಟಬೇಕೆಂದು ಕೇಂದ್ರ ಸಣ್ಣ ಅತಿಸಣ್ಣ ಮತ್ತು ಮಧ್ಣಮ ಕೈಗಾರಿಕಾ ಖಾತೆ ಸಚಿವ ನಿತಿನ್ ಗಡ್ಡರಿ ವಿದರ್ಭದಲ್ಲಿ ಸಂಶೋಧನಾ ಸಂಸ್ಥೆಗಳಗೆ ಕರೆ ನೀಡಿದ್ದಾರೆ ಮಹಾರಾಪ್ಪದ ನಾಗಪುರದಲ್ಲಿಂದು ಅವರು ವಿಶ್ವೇಶ್ವರಯ್ಯ ರಾಷ್ಟೀಯ ತಂತ್ರಜ್ಞಾನ ಸಂಸ್ಥೆಯ ವಜ್ರ ಮಹೋತ್ಲವ ಸಮಾರಂಭ ಉದ್ವಾಟಿಸಿದ ನಂತರ ಮಾತನಾಡುತ್ತಿದ್ದರು ದೇಶವು ನ್ಯೂಸ್ ಪ್ರಿಂಟ್ ವೈದ್ಯಕೀಯ ಉಪಕರಣ ಮರದ ಹೊಟ್ಟು ಮುಂತಾದ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ ಎಂದರು ಕಚ್ಚಾ ಸಾಮಗ್ರಿಗಳನ್ನು ಒದಗಿಸುವಂತೆ ಸಂಬಂಧಿತ ಸಂಸ್ಥೆಗಳೊಂದಿಗೆ ಸಂಶೋಧನಾ ಸಂಸ್ಥೆಗಳು ಸಹಕಾರ ಸಂವಹನ ಮುಖಾಂತರ ಸೂಕ್ತ ತಂತ್ರಜ್ವಾನಗಳನ್ನು ಅಭಿವೃದ್ದಿ ಪಡಿಸಬೇಕೆಂದು ಗಡ್ಡರಿ ಹೇಳದರು ಹಿಂದುಳಿದ ಪ್ರದೇಶಗಳಲ್ಲಿ ಇದು ಕೈಗಾರಿಕೆ ಸ್ವಾಪನೆಗೆ ಉತ್ತೇಜನ ನೀಡುತ್ತದೆ ಎಂಬ ಭರವಸೆ ವ್ಯಕ್ತಪಡಿಸಿದರು

ವಜ್ರ ಮಹೋತ್ಸವದ ಅಂಗವಾಗಿ ವಿಎನ್ ಐಟಿಯಲ್ಲಿ ಸಚಿವ ಗಡ್ಡರಿ ಸೀಮೆನ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೇಂದ್ರವನ್ನು ಕೂಡಾ ಉದ್ವಾಟಿಸಿದರು ರಾಷ್ಟ ರಾಜಧಾನಿಯಲ್ಲಿ ಮುಂಬರಲಿರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ರಾಷ್ಟೀಯ ಸಂಚಾಲಕರೂ ಆಗಿರುವ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಪಕ್ಷದ ಗ್ಯಾರಂಟ ಕಾರ್ಡ್ ಇಂದು ಬಿಡುಗಡೆಗೊಳಿಸಿದರು

ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೌಲಭ್ಯ ಅಗತ್ಯವಿರುವ ಬಡವರಿಗೆ ಅಗ್ಗದ ದರದಲ್ಲಿ ಮನೆಗಳನ್ನು ನಿರ್ಮಿಸಿಕೊಡಲಾಗುವುದು ಎಂದು ಆಶ್ವಾಸನೆ ನೀಡಿದ್ದಾರೆ ನಿರ್ಭಯಾ ಪ್ರಕರಣದಲ್ಲಿ ನ್ಯಾಯ ಪ್ರಕ್ರಿಯೆಯನ್ನು ದೆಹಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರ ಅಡ್ಡಿಪಡಿಸಿ ಪ್ರಕರಣದ ಅಪರಾಧಿಗಳನ್ನು ಉಳಿಸಲು ಯತ್ನಿಸಿತು ಎಂದು ಬಿಜೆಪಿ ಆರೋಪಿಸಿದೆ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ದೆಹಲಿ ಬಿಜೆಪಿ ಘಟಕದ ಮುಖ್ಯಸ್ಥ ಮನೋಜ್ ತಿವಾರಿ ದೆಹಲಿಯ ಎಎಪಿ ಸರ್ಕಾರದ ವಿರುದ್ಧ ಈ ಆರೋಪ ಮಾಡಿದ್ದಾರೆ ಅತ್ಯಾಚಾರ ಸಂತ್ರಸ್ಥೆ ನಿರ್ಭಯಾ ತಾಯಿಗೆ ತಪ್ಪಿತಸ್ಥರನ್ನು ಕ್ಷಮಿಸುವಂತೆ ಹಿರಿಯ ವಕೀಲೆ ಇಂದಿರಾ ಜೈಸಿಂಗ್ ಮಾಡಿಕೊಂಡಿರುವ ಮನವಿಯನ್ನು ಮನೋಜ್ ತಿವಾರಿ ಖಂಡಿಸಿದ್ದಾರೆ

ಗುವಾಹತಿಯಲ್ಲಿ ನಡೆಯುತ್ತಿರುವ ಖೇಲೊ ಇಂಡಿಯಾ ಯುವ ಕ್ರೀಡಾ ಪಂದ್ಯಾವಳಿಯ ಪದಕಗಳ ಪಟ್ಟಿಯಲ್ಲಿ ಮಹಾರಾಷ್ಟ ತನ್ನ ಪ್ರಾಬಲ್ಯವನ್ನು ಇಂದೂ ಸಹ ಮುಂದುವರೆಸಿದೆ

ಪಂದ್ಯಾವಳಿಯಲ್ಲಿ ಮೊದಲ ಬಾರಿಗೆ ಯುವ ಕ್ರೀಡೋತ್ಸವವನ್ನು ಸೇರ್ಪಡೆಗೊಳಿಸಲಾಗಿದೆ